ಜಿ ಪರಮೇಶ್ವರ್ ಹೇಳಿದ್ದಾರೆ

ಶಂಕರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಶ್ಚಿಮಘಟ್ಟ ಸಂರಕ್ಷಣೆ ಕುರಿತಂತೆ ಡಾ ಕಸ್ತೂರಿ ರಂಗನ್ ವರದಿ ಜಾರಿಯನ್ನು ಕರ್ನಾಟಕ ಸೇರಿದಂತೆ ಆರು ರಾಜ್ಯಗಳು ವಿರೋಧಿಸಿದ್ದು ಕೇಂದ್ರ ಸರ್ಕಾರ ವರದಿ ಮರು ಪರಿಶೀಲನೆಗೆ ಮುಂದಾಗಿದೆ ಎಂದು ತಿಳಿಸಿದರು

ಮರ ಬೆಳೆಸಲು ರೈತರಿಗೆ ಪ್ರತಿ ಮರಕ್ಕೆ ನೂರು ರೂಪಾಯಿಯಂತೆ ಪ್ರೋತ್ಸಾಹ ಧನ ನೀಡಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದರು ಭಾರತ್ ನೀತಿ ಹಾಗೂ ಜೈನ್ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ನವೋದ್ಯಮಗಳ ಒಂದು ದಿನದ ಸಮ್ಮೇಳನಕ್ಕೆ ಕೇಂದ್ರ ಹಣಕಾಸು ಖಾತೆಯ ರಾಜ್ಯ ಸಚಿವ ಶಿವಪ್ರತಾಪ್ ಶುಕ್ಲ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಭಾರತದಲ್ಲಿ ಜಿಎಸ್ಟಿ ಜಾರಿಯಿಂದಾಗಿ ಆರ್ಥಿಕ ಪರಿಸ್ಥತಿಯಲ್ಲಿ ಸಾಕಷ್ಟು ಸುಧಾರಣೆಯಾಗಿದೆ ಜನಧನ್ ಮುದ್ರಾ ಯೋಜನೆಯಿಂದ ಯುವಕರು ಹೊಸ ಉದ್ಯಮಗಳನ್ನು ಸ್ವಾಪಿಸಿ ಉದ್ಯೋಗ ಒದಗಿಸಲು ಅನುಕೂಲವಾಗಿದೆ ಎಂದು ಹೇಳಿದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಯಡಿಯೂರಪ್ಪ ಮಾತನಾಡಿ ಬೆಂಗಳೂರು ತಂತ್ರಜ್ಞಾನ ಹಾಗೂ ಇಂಜಿನಿಯರಿಂಗ್ ಕ್ವೇತ್ರದ ಮುಖ್ಯ ಕೇಂದ್ರವಾಗಿ ಪರಿವರ್ತನೆಯಾಗಿದೆ ಹೊಸ ಹೊಸ ಉದ್ಯಮಗಳ ಸ್ಥಾಪನೆಯಿಂದ ಉದ್ಯೋಗಾವಕಾಶಗಳ ತಾಣವಾಗಿದೆ ಎಂದರು ನವೋದ್ಯಮ ನೀತಿಯಿಂದಾಗಿ ಭಾರತ ಜಾಗತಿಕವಾಗಿ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದು ತಿಳಿಸಿದರು ವಕ್ಪ್ ಆಸ್ತಿ ಕುರಿತಂತೆ ಅನ್ವರ್ ಮಾಪಾಡಿ ವರದಿಯನ್ನು ಸದನದಲ್ಲಿ ಮಂಡಿಸುವಂತೆ ವಿಧಾನಪರಿಷತ್ ಪ್ರತಿಪಕ್ಷ ನಾಯಕ ಖೋಟಾ ಶ್ರೀನಿವಾಸ ಪೂಜಾರಿ ಆಗ್ರಹಪಡಿಸಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಮಾತನಾದಿ ವರದಿಯನ್ನು ಸದನದಲ್ಲಿ ಮಂಡಿಸಲು ಸಭಾಪತಿ ಮತ್ತು ರಾಜ್ಯಪಾಲರು ಆದೇಶಿಸಿದ್ದಾರೆ ಅಲ್ಲದೆ ಹೈಕೋರ್ಟ್ ಕೂಡ ಈ ಸಂಬಂಧ ಆದೇಶ ನೀಡಿದ್ದು ನಾಲ್ಕು ವಾರಗಳಲ್ಲಿ ವರದಿ ಮಂಡಿಸಬೇಕಾಗುತ್ತದೆ ಎಂದು ಹೇಳಿದ್ದಾರೆ ವರದಿ ಬಹಿರಂಗವಾದರೆ ಹಲವಾರು ರಾಜಕೀಯ ಪ್ರಮುಖರಿಗೆ ತೀವ್ರ ಆಘಾತವಾಗಲಿದೆ ಎಂದು ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ

ಶಿವನ್ ಉದ್ವಾಟಿಸಿದರು

ಇದೇ ಸಂದರ್ಭದಲ್ಲಿ ಆಯೋಜಿಸಲಾಗಿರುವ ಬೆಂಗಳೂರು ಏಕ್ಸ್ಪೋದಲ್ಲಿ ಜಾಗತಿಕ ಬಾಹ್ಯಕಾಶ ಮಾರುಕಟ್ಟೆ ಬೆಳವಣಿಗೆ ಹಾಗೂ ಅವಕಾಶ ಕುರಿತು ಉಪನ್ಯಾಸ ಹಮ್ಮಿಕೊಳ್ಳಲಾಗಿದೆ ಉದ್ವಾಟನಾ ಭಾಷಣ ಮಾಡಿದ ಇಸ್ರೋ ಅಧ್ಯಕ್ಷ ಡಾ

ಶಿವನ್ ಬರುವ ಎರಡು ವರ್ಷದಲ್ಲಿ ಇಸ್ರೋ ತತಯಾರಿಸುತ್ತಿರುವ ಪಿ ಎಸ್ ಎಲ್ ವಿ ಹಾಗೂ ಸಣ್ಣ ಉಪಗ್ರಹಗಳ ಉಡಾವಣೆ ನೌಕೆ ಎಸ್ ಎಸ್ ಎಲ್ ವಿ ಸೇರಿದಂತೆ ಸಣ್ಣ ಉಪಗ್ರಹಗಳನ್ನು ಖಾಸಗಿ ಉದ್ಯಮಗಳು ತಯಾರಿಸುವ ವಾತವರಣ ನಿರ್ಮಾಣಗೊಳ್ಳಬೇಕು ಎಂದು ಹೇಳಿದರು

ಸಹಮತದ ಸಲಿಂಗ ಕಾಮ ಅಪರಾಧವಲ್ಲ ಎಂದು ಸುಪ್ರೀಂಕೋರ್ಟ್ ಇಂದು ಐತಿಹಾಸಿಕ ತೀರ್ಪು ನೀದಿದೆ

ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ಐವರು ನ್ಯಾಯಮೂರ್ತಿಗಳ ಪೀಠ ಈ ತೀರ್ಪು ನೀಡಿದ್ದು ತಮ್ಮ ಇಚ್ಚೆಯಂತೆ ಗೌರವದಿಂದ ಜೀವಿಸಲು ಎಲ್ಲರಿಗೂ ಸಮಾನ ಹಕ್ಕಿದೆ ಸಲಿಂಗ ಕಾಮಿಗಳ ಬಗ್ಗೆ ಪೂರ್ವಗ್ರಹ ಇರಬಾರದು ಎಂದು ಅಭಿಪ್ರಾಯಪಟ್ಟಿದೆ